ಮಾದಕ ವಸ್ತುಗಳ ಹಾವಳಿ ನಿರ್ಮೂಲನೆಗೆ ಪರಿಣಾಮಕಾರಿ ಕಾಯ್ಲೆ ಜಾರಿಗೆ ಕೆಪಿಸಿಸಿ ಕಾರ್ಲಾಧ್ವಕ್ಷರ ಒತ್ತಾಯ

ಭಾರತ ರತ್ನ ಸರ್ಎಂ ವಿಶ್ವೇಶ್ವರಯ್ನನವರ ಜನ್ನದಿನ ಇಂದು ಇಂಜಿನಿಯರ್ಸ್ ದಿನವಾಗಿ ಆಚರಣೆ

ನಾರಾಯಣ

ಮಾಧುಸ್ವಾಮಿ ಹೇಳಿದ್ದಾರೆ ಬೆಂಗಳೂರಿನಲ್ಲಿಂದು ಮುಖ್ಯಮಂತ್ರಿ ಬಿ ಎಸ್ ಯಡಿಯೂರಪ್ಪ ಅಧ್ಯಕ್ಷತೆಯಲ್ಲಿ ನಡೆದ ಸಂಪುಟ ಸಭೆಯಲ್ಲಿ ತೀರ್ಮಾನ ತೆಗೆದುಕೊಳ್ಳಲಾಗಿದೆ ಎಂದು ಸಭೆಯ ಬಳಿಕ ಅವರು ಸುದ್ದಿ ಗೋಷ್ನಿಯಲ್ಲಿ ತಿಳಿಸಿದರು ಅಭಿವೃದ್ಧಿ ಕಾರ್ಯಗಳಿಗೆ ಸಾಲ ಪಡೆಯುವಂತೆ ಕೇಂದ್ರ ಸರ್ಕಾರ ಸೂಚನೆ ನೀಡಿರುವ ಹಿನ್ನೆಲೆಯಲ್ಲಿ ಸರ್ಕಾರ ಈ ತೀರ್ಮಾನ ತೆಗೆದುಕೊಂಡಿದೆ ಎಂದರು ಕರ್ನಾಟಕ ಲೋಕಸೇವಾ ಆಯೋಗದ ನೇಮಕಾತಿ ಅವ್ವವಹಾರದ ಆರೋಪ ಕುರಿತಂತೆ ಮುಂದಿನ ನಿರ್ಧಾರ ಕೈಗೊಳ್ಳಲು ಸಚಿವ ಸಂಪುಟ ಉಪ ಸಮಿತಿ ರಚಿಸಲು ತೀರ್ಮಾನಿಸಲಾಗಿದೆ ಎಂದು ಅವರು ತಿಳಿಸಿದರು

ಯುವ ಸಮುದಾಯದ ಭವಿಷ್ಣ ಪಾಳುಮಾಡುತ್ತಿರುವ ಮಾದಕ ವಸ್ತುಗಳ ಹಾವಳಿ ನಿರ್ಮೂಲನೆ ಮಾಡುವ ಸಮಗ್ರ ಮತ್ತು ಪರಿಣಾಮಕಾರಿ ಕಾಯ್ದೆ ಜಾರಿಗೆ ತರಬೇಕೆಂದು ಕೆಪಿಸಿಸಿ ಕಾರ್ಯಾಧ್ಯಕ್ಷ ಈಶ್ವರ ಖಂಡ್ರ ಒತ್ತಾಯಿಸಿದ್ದಾರೆ ಬೆಂಗಳೂರಿನಲ್ಲಿಂದು ಸುದ್ದಿಗಾರರೊಂದಿಗೆ ಮಾತನಾಡಿದ ಅವರು ಕೇಂದ್ರ ಮತ್ತು ರಾಜ್ಯ ಸರ್ಕಾರಗಳು ಆದ್ಯತೆ ಮೇರೆಗೆ ಕಟ್ಟುನಿಟ್ಟನ ಕಾಯ್ದೆ ಚಾರಿಗೆ ತಂದು ಯುವ ಜನಾಂಗವನ್ನು ಈ ಪಿಡುಗಿನಿಂದ ಪಾರುಮಾಡಬೇಕು ಎಂದರು

ವಿಧಾನಮಂಡಲ ಅಧಿವೇಶನದಲ್ಲಿ ರಾಜ್ಯದ ಜನತೆ ಎದುರಿಸುತ್ತಿರುವ ಜ್ವಲಂತ ಸಮಸ್ತೆಗಳನ್ನು ಪ್ರಸ್ತಾಪ ಮಾಡಿ ಸರ್ಕಾರದ ಗಮನ ಸೆಳೆಯಲಾಗುವುದು ಎಂದು ಈಶ್ವರ ಖಂಡ್ರೆ ಹೇಳಿದರು ಈ ಮಧ್ಯೆ ಕರ್ನಾಟಕದಲ್ಲಿ ಡ್ರಗ್ಲ್ ಜಾಲಕ್ಷ್ ಸಂಬಂಧಿಸಿದಂತೆ ದಿವಂಗತ ಮಾಜಿ ಸಚಿವ ಜೀವರಾಜ್ ಆಕ್ವ ಅವರ ಪುತ್ರ ಆದಿತ್ತ ಆಕ್ವ ಅವರ ಬೆಂಗಳೂರು ನಿವಾಸದ ಮೇಲೆ ಬೆಂಗಳೂರಿನ ಕೇಂದ್ರ ಅಪರಾಧ ವಿಭಾಗ ಸಿಸಿಐ ಹೊಲೀಸರು ಇಂದು ದಾಳ ನಡೆಸಿದರು ಆದಿತ್ತ ಆಕ್ಷ ನಿವಾಸದ ಮೇಲೆ ಶೋಧನೆ ಕೈಗೊಳ್ಳಲು ಸರ್ಜ್ ವಾರೆಂಟ್ ಪಡೆದುಕೊಂಡಿರುವುದಾಗಿ ಅಪರಾಧ ವಿಭಾಗದ ಶೊಲೀಸರು ತಿಳಿಸಿದ್ದಾರೆ ಪ್ರಕರಣಕ್ಕೆ ಸಂಬಂಧಿಸಿದಂತೆ ಆಪರಾಧ ವಿಭಾಗದ ಪೊಲೀಸರು ಈವರೆಗೆ ಚಿತ್ರನಟಿಯರಾದ ರಾಗಿಣಿ ದ್ವಿವೇದಿ ಸಂಜನಾ ಗಲ್ರಾನಿ ಕಾರ್ಯಕ್ರಮ ಆಯೋಜಕ ವೀರೇನ್ ಖನ್ನ ರಿಯಲ್ ಎಸ್ಸೇಟ್ ವ್ಯವಹಾರದ ರಾಹುಲ್ ಹಾಗೂ ಪ್ರಾದೇಶಕ ಸಾರಿಗೆ ಕಚೇರಿಯ ಗುಮಾಸ್ತ ಬಿ

ಮಾದಕ ವಸ್ತು ನಿಯಂತ್ರಣ ವಿಭಾಗದ ಅಧಿಕಾರಿಗಳು ಮೂವರು ಮಾದಕ ದ್ರವ್ನ ಮಾರಾಟಗಾರರನ್ನು ಬಂಧಿಸಿದ ನಂತರ ಈ ಎಲ್ಲ ಬಂಧನಗಳನ್ನು ಪೊಲೀಸರು ಕೈಗೊಂಡು ತನಿಖೆ ಮುಂದುವರೆಸಿದ್ದಾರೆ

ಸುಪ್ರಸಿದ್ದ ಇಂಜನಿಯರ್ ಭಾರತರತ್ವ ಸರ್

ವಿಶ್ವೇಶ್ವರಯ್ನವರ ಜನ್ನದಿನವನ್ನು ಇಂದು ನಾಡಿನೆಲ್ಲಡೆ ಹಾಗೂ ದೇಶಾದ್ಯಂತ ಇಂಜಿನಯರ್ಗಳ ದಿನವಾಗಿ ಆಚರಿಸಲಾಗುತ್ತಿದೆ

ವಿಶ್ವೇಶ್ವರಯ್ಯ ಅವರ್ ಓದಿದ ಚಿಕ್ಕಬಳ್ಳಾಪುರ ಸರ್ಕಾರಿ ಜೂನಿಯರ್ ಕಾಲೇಜಿನಲ್ಲಿ ಅವರ ಹುಟ್ಟುಪಬ್ಬವನ್ನು ಸರಳವಾಗಿ ಆಚರಿಸಲಾಯಿತು ಅವರ ಪುತ್ಥಳಿಗೆ ನಗರಾಭಿವೃದ್ದಿ ಕೋಶ ಯೋಜನಾ ನಿರ್ದೇಶಕಿ ರೇಣುಕಾ ಪುಪ್ಪ ನಮನ ಸಲ್ಲಿಸಿದರು ಚಿಕ್ಕಬಳ್ಳಾಪುರ ಜಿಲ್ಲಾಡಳಿತ ಕನ್ನಡ ಸಂಸ್ಕತಿ ಇಲಾಖೆ ಮತ್ತು ತೋಟಗಾರಿಕಾ ಇಲಾಖೆಯ ಸಂಯುಕ್ತ ಆಶಯದಲ್ಲಿ ಹುಟ್ಟುಹಬ್ಬ ಕಾರ್ಯಕ್ರಮ ಏರ್ಪಡಿಸಲಾಗಿತ್ತು

ಅವರ ಹುಟ್ಲೂರಾದ ಮುದ್ದೇನಪಳ್ಯಯಲ್ಲಿರುವ ಅವರ ಸಮಾಧಿಗೆ ಸಾರ್ವಜನಿಕರು ಭೇಟಿ ನೀಡಿ ಗೌರವ ನಮನ ಸಲ್ಲಿಸಿದರು ಮೈಸೂರಿನಲ್ಲೂ ಇಂದು ವಿಶ್ವೇಶ್ವರಯ್ಥನವರ ಜನ್ದದಿನವನ್ನು ಸರಳ ರೀತಿಯಿಂದ ಆಚರಿಸಲಾಯಿತು ಮೈಸೂರಿನ ಇನ್ಸಿಟ್ಕೂಟ್ ಆಫ್ ಇಂಜಿನಿಯರ್ ಆವರಣದಲ್ಲಿನ ವಿಶ್ವೇಶ್ವರಯ್ಯ ಪ್ರತಿಮೆಗೆ ಶಾಸಕ ಜಿ ಟ

ವಿಶ್ವೇಶ್ವರಯ್ಯ ಅವರು ಅತ್ಯುತ್ತಮ ಇಂಜಿನಿಯರ್ ಅಲ್ಲದೆ ಆಡಳಿತಗಾರರೂ ಆಗಿದ್ದರು ಅವರು ಮೈಸೂರಿನ ಕೃಷ್ಣರಾಜ ಸಾಗರ ಅಣೆಕಟ್ಟೆಯ ನಿರ್ಮಾತ್ಪ ಸಹ ಆಗಿದ್ದಾರೆ ದೇಶದ ಏಕತೆ ಹಾಗೂ ಸಮಗ್ರತೆ ಮತ್ತು ಗಡಿ ರಕ್ಷಣೆ ವಿಚಾರದಲ್ಲಿ ಯಾವುದೇ ರಾಜಿ ಇಲ್ಲ ಎಂದು ರಕ್ಷಣಾ ಸಚಿವ ರಾಜನಾಥ್ ಸಿಂಗ್ ಸ್ಪಷ್ಪಪಡಿಸಿದ್ದಾರೆ ಗಡಿ ತಂಟೆ ಕುರಿತು ಲೋಕಸಭೆಯಲ್ಲಿಂದು ಹೇಳಕೆ ನೀಡಿದ ಅವರು ಚೀನಾದೊಂದಿಗೆ ಬಿಕ್ಕಟ್ಟನ್ನು ಶಾಂತಿಯುತವಾಗಿ ಬಗೆಹರಿಸಲು ಭಾರತ ಬದ್ದವಾಗಿದೆ ಎಂದರು ಲಡಾಬ್ನ ಗಡಿ ನಿಯಂತ್ರಣಾ ರೇಖೆಯಲ್ಲಿ ಕಳೆದ ಏಪ್ರಿಲ್ನಿಂದ ಚೀನಾ ದೇಶ ಸೈನಿಕ ಪಡೆಗಳು ಹಾಗೂ ಸಶಾಸ್ತಗಳನ್ನು ಹೆಚ್ಚುಿದೆ ಚೀನಾದ ಯಾವುದೇ ರೀತಿಯ ಅತಿಕ್ರಮಣಕ್ಕೆ ತಕ್ಕ ಉತ್ತರ ನೀಡಲು ಭಾರತೀಯ ಪಡೆಗಳು ಸನ್ನದ್ದವಾಗಿದೆ ಎಂದರು ಗಡಿಯಲ್ಲಿ ಮೂಲ ಸೌಕರ್ಯ ಅಭಿವ್ಯದ್ಲಿಪಡಿಸಲ ಹೆಚ್ಚಿನ ಒತ್ತು ನೀಡಿದೆ ಗಡಿ ವಿಚಾರದಲ್ಲಿ ಎರಡೂ ದೇಶಗಳ ನಡುವೆ ವಿಭಿನ್ನ ನಿಲುವುಗಳಿದ್ದರೂ ಪಂಚತೀಲ ತತ್ವದ ಆದಾರದ ಮೇಲೆ ಮಾತುಕತೆಯ ಮುಖಾಂತರವೇ ಸಮಸ್ಥೆಗೆ ಪರಿಹಾರ ಕಂಡುಕೊಳ್ಳಬೇಕು ಎಂಬುದಕ್ಕೆ ಭಾರತ ಬದ್ದವಾಗಿದೆ ಎಂದು ಸಚಿವ ರಾಜನಾಥ್ ಸಿಂಗ್ ಸದನಕ್ಕೆ ತಿಳಿಸಿದರು

ಚಿಕ್ಕಬಳ್ಳಾಪುರ ತಾಲೂಕನಲ್ಲಿ ಜಿಲ್ಲಾ ಪಂಚಾಯತ್ ಮತ್ತು ಜಿಲ್ಲಾಡಳಿತ ವತಿಯಿಂದ ಹಮ್ಮಿಕೊಂಡಿದ್ದ ಕಾರ್ಯಕ್ರಮದಲ್ಲಿ ವಿಶ್ವೇಶ್ವರಯ್ಯ ತರಬೇತಿ ಕಟ್ಟಡ ಕಾಮಗಾರಿಗೆ ಭೂಮಿ ಪೂಜೆ ನೆರವೇರಿಸಿ ಅವರು ಮಾತನಾಡಿದರು ವಿಜ್ವಾನ ಮತ್ತು ತಂತ್ರಜ್ವಾನ ಜಗತ್ತಿನಲ್ಲಿ ವೇಗವಾಗಿ ವಿಸ್ತಾರವಾಗುತ್ತಿದೆ ಅದಕ್ಕೆ ತಕ್ಕಂತೆ ರಾಜ್ಯದಲ್ಲೂ ತಾಂತ್ರಿಕ ಶಿಕ್ಷಣ ರೂಪುಗೊಳ್ಳಬೇಕಾಗಿದೆ ಎಂದು ಅವರು ಹೇಳದರು

ಇದರಿಂದ ರಾಜ್ಯದಲ್ಲಿ ತಾಂತ್ರಿಕ ಶಿಕ್ಷಣ ಪಡೆದ ವಿದ್ಯಾರ್ಥಿಗಳು ರಾಷ್ಟೀಯ ಮತ್ತು ಅಂತಾರಾಷ್ಷೀಯ ಮಟ್ಟದಲ್ಲಿ ಸ್ಪರ್ಧೆ ನೀಡಲು ಸಹಕಾರಿಯಾಗಲಿದೆ ಎಂದು ಡಾ

ಕಾಲಮಿತಿಯೊಳಗೆ ಗುಣಮಟ್ಟದ ಕಾಮಗಾರಿಗೆ ಆದ್ಯತೆ ನೀಡಬೇಕೆಂದು ದಾವಣಗೆರೆ ದಕ್ಷಿಣ ವಿಧಾನಸಭಾ ಕ್ಷೇತ್ರದ ಶಾಸಕ ಡಾ ಶಾಮನೂರು ಶಿವಶಂಕರಪ್ಪ ಹೇಳಿದ್ದಾರೆ ಕ್ಷೇತ್ರ ವ್ಯಾಪ್ತಿಯ ಅಜಾದ್ನಗರದಲ್ಲಿಂದು ಸ್ಕಾರ್ಟ್ಸಿಟಿ ಯೋಜನೆಯಡಿ ವಿವಿಧ ಅಭಿವೃದ್ದಿ ಕಾಮಗಾರಿಗಳಿಗೆ ಚಾಲನೆ ನೀಡಿ ಮಾತನಾಡಿದ ಅವರು ರಸ್ತೆ ಚರಂಡಿ ಸೇರಿದಂತೆ ಮೂಲಭೂತ ಸೌಕರ್ಯಗಳ ಜೊತೆಗೆ ನಗರಕ್ಷೆ ಆಧುನಿಕತೆಯ ಸ್ವರ್ಶ ನೀಡಲು ಆದ್ದ ಗಮನಹರಿಸಬೇಕೆಂದು ತಿಳಿಸಿದರು ಸ್ಟಾರ್ಟ್ ಸಿಟಿ ಯೋಜನೆಯಡಿ ಪಳೇ ದಾವಣಗೆರೆ ಭಾಗದ ಸಮಗ್ರ ಅಭಿವೃದ್ದಿಗೆ ಈಗಾಗಲೇ ನೀಲ ನಕ್ಷೆ ತಯಾರಿಸಲಾಗಿದ್ದು ಹಂತ ಹಂತವಾಗಿ ಅಭಿವೃದ್ದಿ ಕಾಮಗಾರಿಗಳು ಆರಂಭವಾಗಲಿವೆ

ವಸತಿ ಶಾಲೆ ಪಾಗೂ ಸರ್ಕಾರಿ ಮಾದರಿ ಮೌಲಾನಾ ಅಜಾದ್ ಶಾಲೆಗಳಲ್ಲಿ ಖಾಲಿ ಇರುವ ಹುದ್ದೆಗಳಿಗೆ ಅತಿಥಿ ಶಿಕ್ಷಕರಾಗಿ ಕಾರ್ಯನಿರ್ವಹಿಸಲು ಅರ್ಹ ಅಭ್ಯರ್ಥಿಗಳಿಂದ ಅರ್ಜೆ ಅಹ್ವಾನಿಸಲಾಗಿದೆ ಹಾವೇರಿ ಜಿಲ್ಲಾ ಪಂಚಾಯತ್ ನೂತನ ಉಪಾಧ್ಯಕ್ಷರಾಗಿ ರಾಜೇಶ್ವರಿ ಯಲ್ಲಪ್ಪ ಕಲ್ಲೇರ ಅವಿರೋಧವಾಗಿ ಆಯ್ಕೆಯಾಗಿದ್ದಾರೆ

ವಿಭಾಗದ ಪ್ರಾದೇಶಿಕ ಆಯುಕ್ತ ಆದಿತ್ಯ ಆಮ್ಲಾನ್ ಬಿಸ್ಟಾಸ್ ಅವರು ಈ ಅವಿರೋಧ ಆಯ್ಲೆಯನ್ನು ಅಧಿಕೃತವಾಗಿ ಪ್ರಕಟಿಸಿದರು

ಹೆಗ್ಗನ್ನವರ ಕೊಪ್ಷಳ ಜಿಲ್ಲೆಯಲ್ಲಿಂದು ತಿಳಿಸಿದ್ದಾರೆ